ಅವರ ಚುನಾವಣಾ ಪ್ರಚಾರದ ಮೇಲೆ ಕೆಲ ತಾಸುಗಳ ನಿಷೇಧ ಹೇರಿದೆ

ಯೋಗಿ ಆದಿತ್ಯನಾಥ್ ಅವರು ಚುನಾವಣಾ ಭಾಷಣದ ವೇಳೆ ಬಜರಂಗ ಬಲಿ ಹಾಗೂ ಅಲಿ ಕುರಿತಂತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು ಮಾಯಾವತಿ ಅವರು ನಿರ್ದಿಷ್ಟ ಸಮುದಾಯವೊಂದನ್ನು ಎಸ್ಪಿ ಮತ್ತು ಬಿಎಸ್ಪಿಗೆ ಮಾತ್ರ ಮತ ನೀಡುವಂತೆ ಶ್ರೇರೇಪಿಸಿದ್ದರು ಉಭಯ ನಾಯಕರ ನೀತಿಸಂಹಿತೆ ಉಲ್ಲಂಘನೆಯನ್ನು ಚುನಾವಣಾ ಆಯೋಗ ಬಲವಾಗಿ ಖಂಡಿಸಿದೆ ಚುನಾವಣಾ ಪ್ರಚಾರದ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿರುವ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ವಿರುದ್ಧ ಕೈಗೊಂಡಿರುವ ಕ್ರಮಗಳೇನು ಎಂದು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗವನ್ನು ಪ್ರಶ್ನಿಸಿದೆ ಹಾಗೂ ಈ ಸಂಬಂಧ ಇಲ್ಲಿಯವರೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಣೆ ನೀಡುವಂತೆ ಕೇಳಿದೆ ಚುನಾವಣಾ ಆಯೋಗದ ಪರವಾಗಿ ಹಾಜರಿದ್ದ ವಕೀಲರು ಉಭಯ ನಾಯಕರ ವಿರುದ್ಧ ನೋಟಸ್ ಜಾರಿಗೊಳಿಸಿರುವುದಾಗಿ ತಿಳಿಸಿದರು ಉತ್ತರ ಪ್ರದೇಶದ ರಾಮ್ಪುರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಯಪ್ರದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅಜಂಬಾನ್ ವಿರುದ್ಧ ಕಠಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಚುನಾವಣಾ ಆಯೋಗದ ಮುಖ್ಯಸ್ಥ ಸುನಿಲ್ ಅರೋರಾ ಅವರಿಗೆ ಪತ್ರ ಬರೆದಿರುವುದಾಗಿ ರಾಷ್ಟೀಯ ಮಹಿಳಾ ಆಯೋಗದ ಮುಖ್ಯಸ್ಥೆ ರೇಖಾ ಶರ್ಮಾ ತಿಳಿಸಿದ್ದಾರೆ ಅಜಂಖಾನ್ ಅವರ ನಡವಳಿಕೆ ಹಾಗೂ ಹೇಳಿಕೆಗಳು ನೀತಿಸಂಹಿತೆಗೆ ವಿರುದ್ಧವಾಗಿದೆ ಹೀಗಾಗಿ ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿ ಅವರ ವಿರುದ್ಧ ಕಠಣ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿರುವುದಾಗಿ ರೇಖಾ ಶರ್ಮಾ ಹೇಳಿದ್ದಾರೆ ಸಿಪಿಐಎಂ ಪಕ್ಷವು ಇಂದು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದ್ದು ಸಾರ್ವತ್ರಿಕ ಚುನಾವಣೆಯ ಮೊದಲ ಹಂತದ ಸಂದರ್ಭದಲ್ಲಿ ಬೃಹತ್ ಅಕ್ರಮ ವ್ಯವಹಾರಗಳು ನಡೆಯುತ್ತಿವೆ ಅದರಲ್ಲೂ ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾದಲ್ಲಿ ಹೆಚ್ಚಾಗಿದೆ ಎಂದು ಆರೋಪಿಸಿದೆ ಈ ಸಂಬಂಧ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಂ ಯೆಚೂರಿ ನೇತೃತ್ವದಲ್ಲಿ ಸಿಪಿಐಎಂ ನಿಯೋಗವು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿತ್ತು

ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಅರೆಸೇನಾ ಪಡೆ ನಿಯೋಜಿಸುವಂತೆ ಅವರು ಒತ್ತಾಯಿಸಿದರು

ಈ ಹಿನೈಲೆಯಲ್ಲಿ ಪ್ರತಿಕಿಯಿಸಿರುವ ಬಿಜೆಪಿ ಸುಪ್ರೀಂಕೋರ್ಟ್ ನೋಟಿಸ್ನಿಂದಾಗಿ ರಾಹುಲ್ ಗಾಂಧಿಯವರು ಪ್ರಧಾನಿ ಮೋದಿಯನ್ನು ಅವಹೇಳನಕಾರಿಯಾಗಿ ಟೀಕಿಸಿರುವುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದೆ ಈ ಕುರಿತು ದೆಹಲಿಯಲ್ಲಿಂದು ಸುದ್ಗಿಗಾರರ ಜೊತೆ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಪ್ರಕಾಶ್ ಜಾವ್ಗೇಕರ್ ರಫೆಲ್ ಯುದ್ದ ವಿಮಾನಕ್ಕೆ ಸಂಬಂಧಿಸಿ ರಾಹುಲ್ ಗಾಂಧಿಯವರು ಸುಪ್ರೀಂಕೋರ್ಟ್ನ ದಾರಿ ತಪ್ಪಿಸಿದ್ದಾರೆ ಎಂದರು ಪಕ್ಷದ ಮತ್ತೋರ್ವ ಹಿರಿಯ ಮುಖಂಡ ಕೇಂದ್ರ ಸಚಿವ ರವಿಕಂಕರ್ ಪ್ರಸಾದ್ ಮಾತನಾಡಿ ರಾಹುಲ್ ಗಾಂಧಿಯವರು ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇಪದೆ ಅಪಮಾನಿಸುತ್ತಿದ್ದಾರೆ

ಹಾಗೂ ಮೂಲ ತೀರ್ಪಿನಲ್ಲಿ ರಫೆಲ್ ಒಪ್ಪಂದದಲ್ಲಿ ಯಾವುದೇ ಅವ್ವವಹಾರ ನಡೆದಿರುವ ಬಗ್ಗೆ ಉಲ್ಲೇಖಿಸಿರಲಿಲ್ಲ ಆದಾಗ್ಭೂ ಲೋಕಸಭಾ ಚುನಾವಣೆಯಲ್ಲಿ ಸೋಲುವ ಭೀತಿ ಎದುರಿಸುತ್ತಿರುವ ಕಾಂಗ್ರೆಸ್ ಹತಾಶಗೊಂಡಿದೆ ಎಂದು ರವಿಶಂಕರ್ ಪ್ರಸಾದ್ ಹೇಳದ್ದಾರೆ ನ್ನಾಯಾಲಯ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂಕೋರ್ಟ್ ನೀಡಿರುವ ನೋಟಿಸ್ಗೆ ಪರಿಣಾಮಕಾರಿ ಹಾಗೂ ಸಮರ್ಪಕ ಜವಾಬು ನೀಡುವುದಾಗಿ ಕಾಂಗ್ರೆಸ್ ತಿಳಿಸಿದೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಬಿಜೆಪಿ ತಿರುಚಿದೆ ಎಂದು ಪಕ್ಷದ ವಕ್ಷಾರ ಅಭಿಷೇಕ್ ಮನು ಸಿಂಪ್ಟಿ ಆರೋಪಿಸಿದ್ದಾರೆ ರಫೆಲ್ ಯುದ್ದವಿಮಾನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ನೀಡಿದ ಆದೇಶವನ್ನು ತಪ್ಪಾಗಿ ಉಲ್ಲೇಖಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂದಿ ಈ ಸಂಬಂಧ ಸೋಮವಾರದೊಳಗೆ ವಿವರಣೆ ನೀಡುವಂತೆ ಸೂಚಿಸಿದೆ

ಪ್ರಧಾನ ನರೇಂದ್ರ ಮೋದಿ ಜೀವನಾಧಾರಿತ ಒಎಂ ನರೇಂದ್ರ ಮೋದಿ ಚಲನಚಿತ್ರವನ್ನು ವೀಕ್ಷಿಸಿ ಬಳಿಕ ಚಿತ್ರ ಬಿಡುಗಡೆಯ ಮೇಲೆ ನಿಷೇಧ ಹೇರಬೇಕೆ ಬೇಡವೇ ಎಂದು ಶುಕ್ರವಾರದೊಳಗೆ ನಿರ್ಧರಿಸುವಂತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ ಚುನಾವಣಾ ಆಯೋಗ ತನ್ನ ನಿರ್ಧಾರವನ್ನು ಮುಳ್ಲಿದ ಲಕೋಟೆಯಲ್ಲಿ ಸಲ್ಲಿಸಬೇಕೆಂದು ಮುಖ್ಯ ನ್ಲಾಯಮೂರ್ತಿ ರಂಜನ್ ಗೊಗೊಯಿ ನೇತೃತ್ವದ ನ್ವಾಯಪೀಠ ನಿರ್ದೇತನ ನೀಡಿದ್ದು

ಚುನಾವಣೆ ಹಿನ್ನೆಲೆಯಲ್ಲಿ ಚಲನಚಿತ್ರ ಬಿಡುಗಡೆ ಮೇಲೆ ನಿಷೇಧ ಹೇರಿದ್ದ ಚುನಾವಣಾ ಆಯೋಗದ ಕ್ರಮವನ್ನು ಪ್ರಶ್ನಿಸಿ ಪಿಎಂ ನರೇಂದ್ರ ಮೋದಿ ಚಿತ್ರದ ನಿರ್ಮಾಪಕರು ನ್ಯಾಯಾಲಯದ ಮೊರೆ ಹೊಕ್ಕಿದ್ದರು ನಿರ್ಮಾಪಕರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ ಚುನಾವಣಾ ಆಯೋಗವು ಪೂರ್ಣ ಚಿತ್ರವನ್ನು ವೀಕ್ಷಿಸದೆ ಕೇವಲ ಪ್ರೋಮೊ ನೋಡಿ ಬಿಡುಗಡೆಯ ಮೇಲೆ ನಿಷೇಧ ಹೇರಿದ್ದ ಸರಿಯಲ್ಲ ಎಂದರು ಚುನಾವಣಾ ಆಯೋಗ ಒಪ್ಪುವುದಾದಲ್ಲಿ ಶುಕ್ರವಾರದೊಳಗೆ ವಿಶೇಷ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡುವುದಾಗಿಯೂ ತಿಳಿಸಿದರು

ಒಡಿತಾದ ಚಂಡಿಪುರ ಪರೀಕ್ಷಾ ವಲಯದಲ್ಲಿ ಈ ಪ್ರಯೋಗ ನಡೆಯಿತು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ರಾಷ್ಲೀಯ ಭದ್ರತೆ ಹಾಗೂ ಭಯೋತ್ವಾದಕತೆ ದೇಶವನ್ನು ಸುದೀರ್ಘ ಕಾಲದಿಂದ ಕಾಡುತ್ತಿರುವ ಸಮಸ್ಥೆಗಳಾಗಿವೆ ಎಂದು ಬಿಜೆಪಿ ಹಿರಿಯ ಮುಖಂಡ ಹಾಗೂ ಕೇಂದ್ರ ಹಣಕಾಸು ಸಚಿವ ಅರುರ್ಣ ಜೇಟ್ಲ ಹೇಳಿದ್ದಾರೆ ಫೇಸ್ಬುಕ್ ಪೋಸ್ ಮೂಲಕ ಈ ವಿಷಯ ಹಂಚಿಕೊಂಡಿರುವ ಜೇಟ್ಟ ಚುನಾವಣೆಯ ಸಂದರ್ಭದಲ್ಲಿ ಅತ್ತಂತ ಪ್ರಮುಖವಾದ ರಾಷ್ಷೀಯ ಭದ್ರತೆ ಸಮಸ್ನೆಯ ಕುರಿತು ಶ್ರಸ್ತಾಪಿಸುತ್ತಿರುವುದನ್ನು ವಿಪಕ್ಷಗಳು ಟೀಕಿಸುತ್ತಿವೆ ಜಮ್ನು ಕಾಶ್ನೀರ ಕಣಿವೆಯಲ್ಲಿ ನಡೆಯುತ್ತಿರುವ ಭಯೋತ್ಪಾದಕತೆಯನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಕೆಲವೇ ತಿಂಗಳ ಹಿಂದಷ್ಷೆ ಸರ್ಕಾರ ಸ್ಪಷ್ಟ ಸಂದೇಶ ರವಾನಿಸಿದೆ ಪರಿಣಾಮಕಾರಿ ಕಾನೂನು ರೂಪಿಸಿದ್ದು ಪ್ರತ್ಯೇಕತಾವಾದಿಗಳನ್ನು ನಿಗ್ರಹಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಮಾನ್ಸೂನ್ ಮಳೆಯನ್ನೇ ಅವಲಂಬಿಸಿರುವ ರೈತರಿಗೆ ಶುಭಸುದ್ದಿಯಾಗಿದೆ ಎಂದು ನೈಋತ್ನ ಮಾನ್ಸೂನ್ ಮಳೆ ಮುನ್ನೂಚನೆಯ ಕಾರ್ಯದರ್ಶಿ ಭೂ ವಿಜ್ವಾನ ಸಚಿವಾಲಯದ ಡಾ

ರಾಜೀವನ್ ತಿಳಿಸಿದ್ದಾರೆ

ಇದರಿಂದ ಕಾರಿಫ್ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದು ಅವರು ಹೇಳಿದ್ದಾರೆ

ಬಿಸಿಸಿಐನ ಅಧ್ಯಕ್ಷ ಎಂ ಎಸ್ ಕೆ ಪ್ರಸಾದ್ ಮುಂದೈನಲ್ಲಿ ಇಂದು ತಂಡವ್ನು ಪ್ರಕಟಿಸಿದ್ದು ವಿರಾಟ್ ಕೊಳ್ಲಿ ತಂಡದ ನಾಯಕರಾಗಿದ್ದು ರೋಹಿತ್ ಶರ್ಮ ಉಪನಾಯಕರಾಗಿರುತ್ತಾರೆ ತಂಡದಲ್ಲಿ ತಿಖರ್ಧವನ್ ಕುಲ್ದೀಪ್ ಯಾದವ್ ಎಂ ಎಸ್ ಧೋನಿ ಕೇದಾರ್ ಜಾಧವ್ ವಿಜಯ್ ಶಂಕರ್ ಯಜುವೇಂದ್ರ ಚಹಲ್ ಕೆ

ರಾಹುಲ್ ಹಾರ್ದಿಕ್ ಪಾಂಡ್ಲ ಅಜಯ್ ಜಡೇಜಾ ಮೊಹಮ್ನದ್ ಶಮಿ ದಿನೇಶ್ ಕಾರ್ತಿಕ್ ಭುವನೇಶ್ವರ್ ಕುಮಾರ್ ಮತ್ತು ಜಸ್ಷೀತ್ ಬೂಮ್ರಾ ಸ್ಥಾನಗಳಿಸಿದ್ದಾರೆ